ರಾಷ್ಪಮಟ್ಟದ ಕೊರೋನ ಸಂವೇದನಾ ಸಪಾಯವಾಣಿ ಕನ್ನಡ ಭಾಷೆಯಲ್ಲೂ ಲಭ್ಯ ಡಾ

ರಾಜ್ಯಮಟ್ಟದ ಜಲಶಕ್ತಿ ಅಭಿಯಾನಕ್ಕೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಸಾರಿಗೆ ನೌಕರರು ಮುಷ್ಕರ ವಾಪಸ್ ಪಡೆದು ಕೆಲಸಕ್ಕೆ ಪಾಜರಾಗಲು ಮುಖ್ಕಮಂತ್ರಿ ಮನವಿ

ವೈದ್ಯಕೀಯ ಮತ್ತು ತುರ್ತು ಚಟುವಟಿಕೆಗಳಗೆ ಅನುಮತಿ ನೀಡಿದ್ದು ಉಳದೆಲ್ಲಾ ವಾಣಿಜ್ಯ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ ವಿಪತ್ತು ನಿರ್ವಹಣಾ ಕಾಯ್ಲೆಯಡಿ ಹೊಸ ಮಾರ್ಗಸೂಜೆ ಹೊರಡಿಸಲಾಗಿದೆ

ಬಸ್ ರೈಲು ವಿಮಾನ ಟಿಕೆಟ್ ಪಡೆದವರು ರಾತ್ರಿ ವೇಳೆ ಪ್ರಯಾಣ ಮಾಡಲು ಆನುಮತಿ ನೀಡಲಾಗಿದೆ ಎಂದು ಸರ್ಕಾರದ ಆದೇಶದಲ್ಲಿ ತಿಳಿಸಲಾಗಿದೆ ಬೆಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ ಕೊರೋನಾ ಸೋಂಕು ಪ್ರಕರಣ ತಡೆಗ್ಟುಲು ಮತ್ತು ರೋಗಿಗಳಿಗೆ ಅನುಕೂಲವಾಗುವಂತೆ ಕೇಂದ್ರೀಕೃತ ಪಾಸಿಗೆ ವಿತರಣಾ ವ್ದವಸ್ಥೆ ಮಾಡಲಾಗುತ್ತಿದೆ ಎಂದು ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳದ್ದಾರೆ

ಕೊರೋನಾ ಸೋಂಕು ಬಾಧಿತ ಪ್ರದೇಶಗಳಲ್ಲಿ ಪರೀಕ್ಷೆಯನ್ನು ಹೆಚ್ಚಳ ಮಾಡುವುದಾಗಿ ಆಯುಕ್ತರು ತಿಳಿಸಿದ್ದಾರೆ

ಆಗತ್ತ ಮಸ್ತುಗಳ ಸೇವೆ ಮತ್ತು ಸಂಚಾರಕ್ಕೆ ಆನುಮತಿ ನೀಡಲಾಗಿದೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಿಗೆ ಯಾವುದೇ ತೊಂದರೆ ಇಲ್ಲ ಕರ್ಫ್ಯೂ ಜಾರಿಗೆ ಮುನ್ನ ಕೆಲಸದ ಸ್ಥಳ ತಲುಪಬೇಕು ಎಂದು ಸಚಿವ ಬೊಮ್ನಾಯಿ ಹೇಳಿದರು

ಜಿ ಆನಂದ್ ತಿಳಿಸಿದ್ದಾರೆ

ಗ್ರಾಮಗಳಲ್ಲಿ ಕೆರೆ

ಹುಬ್ಬಳ್ಳಿಯಲ್ಲಿ ವಿರ್ಪಡಿಸಿದ್ದ ಮನ್ನೇಗ ಯೋಜನೆಯಡಿ ರಾಜ್ಯಮಟ್ಟದ ಜಲಶಕ್ತಿ ಅಭಿಯಾನಕ್ಕೆ ಚಾಲನೆ ಪಾಗೂ ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು

ಸಾರಿಗೆ ನೌಕರರು ಪಠ ಬಿಟ್ಟು ಕೂಡಲೇ ಕೂಡಲೇ ಪಾಜರಾಗಬೇಕೆಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮನವಿ ಮಾಡಿದ್ದಾರೆ

ಕಷ್ನದಲ್ಲೂ ನೌಕರರಿಗೆ ಸಂಬಳ ನಿಲ್ಲಿಸಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ನೌಕರರು ಕೂಡಲೇ ಕೆಲಸಕ್ಕೆ ಪಾಜರಾಗಬೇಕು

ಇಂತಪ ಕೃಶ್ಯಕ್ಕೆ ಮುಂದಾಗುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸಾರಿಗೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಈ ಕುರಿತು ಪ್ರಕಟಣೆ ನೀಡಿದ ಅವರು ಮುಷ್ಕರ ಮುಂದುವರಿದಿರುವುದರಿಂದ ರಾಜ್ಯಾದ್ಯಂತ ಸಾರ್ವಜನಿಕರು ಮತ್ತು ಪ್ರಯಾಣಿಕರಿಗೆ ಕುಂಬಾ ತೊಂದರೆಯಾಗಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ನೌಕರರು ಮುಷ್ಕರ ನಿಲ್ಲಿಳಿ ತಕ್ಷಣ ಕರ್ತವ್ಯಕ್ಕೆ ಪಾಜರಾಗಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಕಳೆದೆರಡು ದಿನಗಳಿಂದ ಪಲವು ಅಡೆತಡೆಗಳ ನಡುವೆಯೂ ನಾಲ್ಕು ಸಾರಿಗೆ ನಿಗಮಗಳ ಸಾವಿರಾರು ಬಸ್ಗಳು ಸಂಚರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟರುವುದಕ್ಕಾಗಿ ಸಾರಿಗೆ ಸಿಬ್ದಂದಿಯ ಸೇವಾ ಮನೋಭಾವನೆಯನ್ನು ಸಚಿವರು ಪ್ರಕಂಸಿಸಿದ್ದಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೌರಲ್ಡಾಧಾರಿತ ಶಿಕ್ಷಣ ಪಡೆಯಲು ಪ್ರೇರೇಪಿಸಬೇಕೆಂದು ಕೈಮಗ್ಗ ಜವಳಿ ಪಾಗೂ ಅಲ್ಪಸಂಖ್ಯಾತರ ಕಲ್ಕಾಣ ಖಾತೆ ಸಚಿವ ಶ್ರೀಮಂತ ಬಾಳಾಸಾಹೇಬ ಪಾಟೀಲ ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲ್ಲೂಕಿನ ಗಿಡ್ಡಪ್ಪನಪಳ್ಳಿಯಲ್ಲಿ ಅಲ್ಲಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬೇಸಿಗೆಯ ರಜಾ ದಿನಗಳಲ್ಲಿ ಶಿಕ್ಷಕ ಸಿಬ್ದಂದಿಗೆ ಸ್ಮಾರ್ಟ್ ಕ್ಲಾಸ್ ತರಬೇತಿ ನಡೆಸುವುದರ ಬಗ್ಗೆ ವಿಪ್ರೋ ಸಂಸ್ಥೆಯೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದರು ರಾಜ್ಕದ ಎಲ್ಲಾ ಅಲ್ಪಸಂಖ್ಯಾತ ಮೊರಾರ್ಜ ದೇಸಾಯಿ ವಸತಿ ಶಾಲೆಗಳಲ್ಲಿ ಡಿಜಿಟಲ್ ಪಾಗೂ ಸ್ಕಾರ್ಟ್ ಕ್ಲಾಸ್ ಮಾಡುವ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದಿಡಲಾಗಿದೆ ಅಲ್ಪಸಂಬ್ಕಾತರಿಗೆ ಆಗತ್ತವಿರುವ ಮೂಲಭೂತ ಸೌಕರ್ಯಗಳ ಕುರಿತು ಅಲ್ಪಸಂಬ್ಕಾತ ಮುಖಂಡರ ಜೊತೆ ಸಭೆ ನಡೆಸಿ ಅದನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಅವರು ಹೇಳಿದರು ಗದಗ ನಗರದ ನಾಗಾವಿ ಗ್ರಾಮದಲ್ಲಿರುವ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪ್ರಥಮ ಫಟಕೋತ್ಸವ ಸಮಾರಂಭ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾಳೆ ಜರುಗಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ವಿಶ್ವ ವಿದ್ಯಾಲಯದ ಉಪಕುಲಪತಿ ಪೊ ವಿಷ್ಣುಕಾಂತ ಚಟಪಲ್ಲಿ ತಿಳಿಸಿದರು ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆವರು ಗ್ರಾಮೀಣಾಭಿವ್ಯರ್ಥಿ ಮತ್ತು ಪಂಚಾಯತ್ ರಾಜ್ ಸಚಿವರು ಪಾಗೂ ಸಪ ಕುಲಾಧಿಪತಿ ಕೆ

ಅಮೆರಿಕ ಕಾರ್ನೆಲ್ ವಿಶ್ವವಿದ್ಯಾಲಯ ಮತ್ತು ದೆಪಲಿ ಐ ಐ ಟಿಯ ಅತಿಥಿ ಪಾಧ್ಯಾಪಕರಾದ ಡಾ

ಬಾಲಸುಬ್ರಹ್ಮಣ್ಕಂ ಫಟಕೋತ್ಸವ ಭಾಷಣ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದರು